ಭಾರತಕ್ಕೆ ಬೇಕಾಗಿರುವ ದುಷ್ತರ್ಮಿಗಳನ್ನು ಒಪ್ಪಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಬ್ರಿಟನ್ನಿಂದ ಭರವಸೆ

ನಂತರ ನಡೆದ ಸುದ್ಲಿಗೋಷ್ಠಿಯಲ್ಲಿ ಅಧ್ಯಕ್ಷ ಟ್ರಂಪ್ ಮಾತನಾಡಿ ಇದೊಂದು ಸಮಗ್ರ ದಾಖಲೆ ಪ್ರತ್ರವೆಂದು ಹೇಳಿದರಾದರೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿಲ್ಲ ಅಮೆರಿಕಾದ ಅಧ್ಯಕ್ಷರು ಮಾತನಾಡಿ ಈ ಮಾತುಕತೆಗಳ ನಂತರ ತಮ್ಮ ಮತ್ತು ಕಿಮ್ ಉನ್ ಅವರ ನಡುವೆ ವಿಶೇಷ ಸಂಬಂಧದ ಅನುಭವವಾಗುತ್ತಿದೆ ಎಂದು ತಿಳಿಸಿದ್ದಾರೆ

ಮಾತುಕತೆಗಳ ನಂತರ ಅಣ್ಣಸ್ತ ನಿಶಸ್ತೀಕರಣ ಕುರಿತ ಒಪ್ಪಂದಕ್ಷೆ ಬರಲು ಸಾಧ್ಯವಾಯಿತೆ ಎಂದು ಕೇಳದ ಪ್ರಕ್ಷೆಗೆ ಉತ್ತರಿಸಿದ ಅಧ್ಯಕ್ಷ ಟ್ರಂಪ್ ಅವರು ಈ ಪ್ರಕ್ರಿಯೆ ಸದ್ಭದಲ್ಲೇ ಆರಂಭವಾಗಲಿದೆ ಎಂದು ಹೇಳಿದರು ಉತ್ತರ ಕೊರಿಯಾದ ನಾಯಕ ಕಿಮ್ ಮಾತನಾಡಿ ಈ ಮಾತುಕತೆಗಳ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗಲಿದೆ ಹಳೆಯ ವಿಚಾರಗಳನ್ನು ಮರೆಯಲು ಉಭಯ ನಾಯಕರು ನಿರ್ಧರಿಸಿರುವುದಾಗಿ ತಿಳಿಸಿದರು ಸದ್ಧದಲ್ಲೇ ಪ್ರಮುಖ ಬದಲಾವಣೆಯೊಂದು ವಿಶ್ವಕ್ಷೆ ಗೋಚರವಾಗಲಿದೆ ಎಂದರು ಇದಕ್ಕೂ ಮುನ್ನ ನಡೆದ ಉಭಯ ದೇಶಗಳ ನಿಯೋಗ ಮಟ್ಟದ ಮಾತುಕತೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಸುಧಾರಣೆಯ ವಿಷಯಗಳ ಬಗ್ಗೆ ಹಾಗೂ ಕೊರಿಯಾ ಉಪಖಂಡ ಸಂಪೂರ್ಣ ಪರಮಾಣು ನಿಶಸೀಕರಣಗೊಳ್ಳುವುದನ್ನು ಬಾತರಿಪಡಿಸಿಕೊಳ್ಳುವ ಅಂಶಗಳ ಪ್ರಸ್ತಾಪವಾಯಿತು

ಇದಕ್ಕೂ ಮುನ್ನ ಅಧ್ಯಕ್ಷ ಟ್ರಂಪ್ ತಮ್ಮ ಮತ್ತು ಉತ್ತರ ಕೊರಿಯಾ ನಾಯಕರ ನಡುವಣ ಈ ಐತಿಹಾಸಿಕ ಭೇಟಿ ಅದ್ಲುತ ಯಶಸ್ಸು ಕಾಣುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದರು ತಮ್ಮ ಈ ಭೇಟಿಗೆ ಇದ್ದ ಹಲವು ಅಡೆ ತಡೆಗಳನ್ನು ಯಶಸ್ವಿಯಾಗಿ ನಿವಾರಿಸಿಕೊಳ್ಳಲಾಯಿತೆಂದು ಕಿಮ್ ಉನ್ ಸಹ ಹೇಳದರು ಬ್ರಿಟನ್ನಿಂದ ನಡೆಯುತ್ತಿರುವ ಭಾರತ ವಿರೋಧಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಆ ದೇಶ ನಿಗಾ ವಹಿಸಬೇಕು ಎಂದು ಯುನೈಟೆಡ್ ಕಿಂಗ್ ಡಮ್ಗೆ ಭಾರತ ಮನವಿ ಮಾಡಿದೆ ಅಲ್ಲಿಯ ಭಯೋತ್ಪಾದನೆ ನಿಗ್ರಹ ಖಾತೆ ಸಹಾಯಕ ಸಚಿವ ಬಾರೊನೆಸ್ ವಿಲಿಯಮ್ಗೆ ಅವರೊಂದಿಗೆ ಈ ಕುರಿತು ದೆಹಲಿಯಲ್ಲಿ ಕೇಂದ್ರ ಗ್ಬಹ ಖಾತೆ ಸಹಾಯಕ ಸಚಿವ ಕಿರಣ್ ರಿಜುಜು ಮಾತುಕತೆ ನಡೆಸಿದರು ಭಯೋತ್ವಾದನೆ ನಿಗ್ರಹ ಗಡಿ ಪಾರು ಅಪರಾಧಿಗಳ ಮಾಹಿತಿ ವಿನಿಮಯ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದರು ಎಂದು ಗ್ಬಹ ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಯಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತಂತೆಯೂ ಪ್ರಸ್ತಾಪವಾಯಿತು ಆರ್ಥಿಕ ಅಮ್ಲವಹಾರ ನಡೆಸ ಸುಸ್ತಿದಾರರಾಗಿ ದೇಶ ಬಿಟ್ಟು ಪರಾರಿಯಾಗಿ ಬ್ರಿಟನ್ನಲ್ಲಿ ಆಕ್ರಯ ಪಡೆದಿರುವವರ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಕುರಿತು ಅಲ್ಲಿನ ಕಾನೂನು ಮತ್ತು ನ್ಲಾಯಾಲಯದ ಪ್ರಕ್ರಿಯೆಗಳನ್ನು ಗೌರವಿಸಲಾಗುವುದು ಎಂದು ಸಚಿವರು ಸ್ವಪ್ಪಪಡಿಸಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ನೆಗೆ ಮಾವೋವಾದಿಗಳು ಸಂಚು ರೂಪಿಸುತ್ತಿದ್ದಾರೆ ಎನ್ನುವ ಸುಳಿವಿನ ಹಿನ್ನೆಲೆಯಲ್ಲಿ ಗ್ರಹಸಚಿವಾಲಯ ಪ್ರಧಾನಮಂತ್ರಿಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದೆ ನರೇಂದ್ರ ಮೋದಿ ಅವರಿಗೆ ನೀಡಿರುವ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಸಂಬಂಧಪಟ್ಟ ಇತರ ಇಲಾಖೆಗಳೊಂದಿಗೆ ಸಮಾಲೋಟಿಸಿ ಎಲ್ಲಾ ಅಗತ್ಯ ಕ್ರಮಗಳನ್ನು ತುರ್ತಾಗಿ ಕ್ಲೆಗೊಳ್ಳುವಂತೆ ಗೃಹಸಚಿವ ರಾಜನಾಥ್ ಸಿಂಗ್ ಆದೇಶಿಸಿದ್ದಾರೆ ನಿನ್ನೆ ಈ ಕುರಿತಂತೆ ಗೃಹಸಚಿವರು ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಗೃಹಕಾರ್ಯದರ್ಶಿ ರಾಜೀವ್ ಗೌಬಾ ಮತ್ತು ಬೇಹುಗಾರಿಕೆ ವಿಭಾಗದೆ ನಿರ್ದೇಶಕ ರಾಜೀವ್ ಜೈನ್ ಅವರೊಂದಿಗೆ ಸಭೆ ನಡೆಸಿ ಪ್ರಧಾನಮಂತ್ರಿಗಳಿಗೆ ಒದಗಿಸಲಾಗಿರುವ ಭದ್ರತಾ ವ್ಲವಸ್ಥೆಯ ಪರಾಮರ್ಶೆ ನಡೆಸಿದರು

ಇದೇ ವೇಳೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ರೈಲ್ವೆ ಟಿಕೆಟ್ ವಿತರಿಸುವ ವ್ಯವಸ್ಥೆಗೆ ಚಾಲನೆ ನೀಡಿದರು ಭಾರತ್ ನೆಟ್ ಮೂಲಕ ಹಳ್ಳಗಳಲ್ಲಿ ಇಂಟರ್ನೆಟ್ ವ್ಣವಸ್ಥೆ ಕಲ್ಪಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿವಿಧ ಡಿಜಿಟಲ್ ಕಾರ್ಯಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಇಂಟರ್ನೆಟ್ ಸೌಕರ್ಯಗಳನ್ನು ಒದಗಿಸುವುದು ಈ ವೈಫೈ ಸೆಂಟರ್ಗಳ ಮುಖ್ಯ ಕಾರ್ಯವಾಗಿರಲಿದೆ

ಈ ಹಿನ್ನೆಲೆಯಲ್ಲಿ ಒಡಿತಾದ ಕೈಲಾಸ್ ನಗರವನ್ನು ಸ್ವೀಲ್ ಹಬ್ ಆಗಿ ಪರಿವರ್ತಿಸಲಾಗುವುದು ಎಂದು ಕೇಂದ್ರ ಉಕ್ಕು ಖಾತೆ ಸಚಿವ ಚೌಧರಿ ಬೀರೇಂದರ್ ಸಿಂಗ್ ತಿಳಿಸಿದ್ದಾರೆ ಒಡಿತಾದ ರೂರ್ಕೆಲಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಬೀರೇಂದರ್ ಸಿಂಗ್ ಜಾಗತಿಕ ಮಟ್ಟದಲ್ಲಿ ಚೀನಾ ನಂತರ ಅತಿ ಹೆಚ್ಚು ಉಕ್ಕು ಉತ್ಪಾದಿಸುವ ಎರಡನೇ ದೇಶವಾಗಿ ಭಾರತ ಹೊರಹೊಮ್ಬಿದೆ ಇದು ಮಹತ್ತದ ಸಾಧನೆಯಾಗಿದೆ ಎಂದರು

ಮಲ್ನಾಮಾದ ವಾಂಗಮ್ ಪ್ರದೇಶದಲ್ಲಿ ಜಿಲ್ಲಾ ಕೋರ್ಟ್ ಸಂಕೀರ್ಣದಲ್ಲಿರುವ ಪೊಲೀಸ್ ಪಿಕೆಟ್ ಮೇಲೆ ದಾಳಿ ನಡೆದಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಇದರಿಂದಾಗಿ ಇಬ್ಲರು ಮೊಲೀಸ್ ಸಿಬ್ಲಂದಿಗಳು ತಮ್ನ ಪ್ರಾಣ ಕಳೆದುಕೊಂದು ಒಬ್ಬರು ಗಾಯಗೊಂಡಿದ್ದಾರೆ

ಗಾಯಗೊಂಡ ಸಿಬ್ಲಂದಿಗಳನ್ನು ತ್ರೀನಗರ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ದಾಳಿಯ ನಂತರ ಎರಡೂ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಭದ್ರತಾ ಅಧಿಕಾರಿಗಳು ಆಕಾಶವಾಣಿಗೆ ತಿಳಿಸಿದ್ದಾರೆ ದೇಶಾದ್ಯಂತ ಇರುವ ರಕ್ತ ನಿಧಿಗಳನ್ನು ರಕ್ತ ಕೇಂದ್ರಗಳೆಂದು ಮರುನಾಮಕರಣ ಮಾಡುವ ಕುರಿತು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಜಾಗತಿಕ ನಾಮಕರಣ ಮಾನದಂಡದ ಅನುಸಾರ ಬ್ಲಡ್ ಬ್ಲಾಂಕ್ಗಳನ್ನು ಬ್ಲಡ್ ಸೆಂಟರ್ಗಳಾಗಿ ಹೆಸರಿಸುವುದು ಕೇಂದ್ರ ಸರ್ಕಾರದ ಉದ್ದೇಶ ಎಂದು ಆರೋಗ್ಡ ಸಚಿವಾಲಯದ ಉನ್ನತಾಧಿಕಾರಿಯೊಬ್ಬರು ನವದೆಹಲಿಯಲ್ಲಿ ತಿಳಿಸಿದ್ದಾರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲ ಕಡೆಗಳಲ್ಲಿ ಬ್ಲಡ್ ಸೆಂಟರ್ಗಳವೆ ಹೊರತು ಬ್ಲಡ್ ಬ್ಯಾಂಕ್ಗಳಲ್ಲ ಇದರ ಜತೆಗೆ ರಕ್ತದಾನ ಕುರಿತು ಇರುವ ಪ್ರಸಕ್ತ ನಿಯಮಗಳ ಬದಲಾವಣೆ ಕುರಿತು ಪ್ರಸ್ತಾವ ಸಲ್ಲಿಸಲಾಗಿದೆ

ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರಕಾರ ನಾಲ್ತು ವರ್ಷಗಳನ್ನು ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡುತ್ತಿದ್ದು ಚಾರ್ ಸಾಲ್ ಮೋದಿ ಸರ್ಕಾರ್ ಹೆಸರಿನ ಈ ಸರಣಿ ಕೇಂದ್ರ ಸರಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳ ಸಾಧನೆಗಳನ್ನು ಬಿಂಬಿಸುತ್ತಿದೆ ಇಂದು ಕೇಂದ್ರ ಸಂಸ್ಕೃತಿ ಖಾತೆ ಸಚಿವ ಡಾ ಮಹೇಶ್ ಶರ್ಮಾ ಅವರ ಸಂದರ್ಶನ ಪ್ರಸಾರವಾಗಲಿದೆ

ಇದಕ್ಕೂ ಮುನ್ನ ಮಾತನಾಡಿದ ಡಾ ಮಹೇಶ್ ಕರ್ಮಾ ಭಾರತೀಯ ಪರಂಪರೆ ಸಂಸ್ಟತಿಯನ್ನು ಸಂರಕ್ಷಿಸಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ದೇತದಲ್ಲಿರುವ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು ್ರಮ ಕೈಗೊಳ್ಳಲಾಗಿದೆ ಮುಂಬರುವ ಸಂಸ್ಟತ ಮಹೋತ್ಸವವನ್ನು ಈಶಾನ್ದ ರಾಜ್ಯದ ನಗರವೊಂದರಲ್ಲಿ ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ

ಎನ್ ಭದ್ರತಾ ಮಂಡಳಿಯು ಲಿಬಿಯಾ ಕರಾವಳಿಯಲ್ಲಿ ಮತ್ತೊಂದು ವರ್ಷಕ್ಕೆ ಸಮುದ್ರಗಳ ಮೇಲೆ ಶಸ್ತಾಸ್ತ ನಿರ್ಬಂಧ ಜಾರಿಗೊಳಿಸಲು ಹಾಗೂ ಐರೋಷ್ನ ಒಕ್ಕೂಟದ ಕಡಲ ತೀರದ ಬಲವನ್ನು ಹೆಚ್ಚಸಲು ಮತ್ತು ಅಧಿಕೃತಗೊಳಿಸಲು ಒಮ್ನದಿಂದ ಮತ ಚಲಾಯಿಸಿದೆ

ಎನ್ ಶಸ್ತಾಸ್ತ ನಿರ್ಬಂಧವನ್ನು ಉಲ್ಲಂಘಿಸಿ ಶಸ್ತಾಸ್ತಗಳನ್ನು ಕಳ್ಳಸಾಗಣೆಗಾಗಿ ಲಿಬಿಯಾದ ಕರಾವಳಿಯಲ್ಲಿ ನಿಲ್ಲಿಸಿದ್ದ ಶಂಕಿತ ಹಡಗುಗಳನ್ನು ನಿನ್ನೆ ರಾತ್ರಿ ಅಪರೇಷನ್ ಸೋಫಿಯಾ ಮೂಲಕ ಸ್ವಾಧೀನಪಡಿಸಿಕೊಂಡಿದೆ

ಅಂತಾರಾಷ್ಷೀಯ ತ್ಯೆಲ ದರ ಇಳಕೆಯಾಗ ಕಾರಣದಿಂದಾಗಿ ತ್ಯೆಲ ಬೆಲೆಯಲ್ಲಿ ಈ ಕಡಿತ ಕಂಡುಬಂದಿದೆ

ರಾಣಿ ರಾಂಪಾಲ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಮುಂಬರುವ ವಿಶ್ವಕಪ್ ಪಂದ್ಧಾವಳಗೆ ಈ ಪಂದ್ಧಗಳನ್ನು ತಾಲೀಮಿನಂತೆ ಆಡಲಿದೆ ಇತ್ತೀಚೆಗಷ್ಷೇ ಮುಕ್ತಾಯವಾದ ಏಷ್ಲನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಭಾರತದ ಮಹಿಳಾ ತಂಡ ಬೆಳ್ಳ ಪದಕವನ್ನು ಗೆದ್ದುಕೊಂಡಿತ್ತು ಅಂತಿಮ ಪಂದ್ಯದಲ್ಲಿ ತಂಡ ದಕ್ಷಿಣ ಕೊರಿಯಾದ ಎದುರು ಪರಾಭವಗೊಂಡಿತ್ತು